ದೇಶದ ವಿವಿಧ ಭಾಗಗಳಲ್ಲಿ ನಡೆದ ಸಾಮೂಹಿಕ ಯೋಗಾಭ್ಯಾಸದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಪ್ರಧಾನಿ ನರೇಂದ್ರ ಮೋದಿ ಹಲವಾರು ಕೇಂದ್ರ ಸಚಿವರು ಹಾಗೂ ಗಣ್ಣ ವ್ಯಕ್ಲಿಗಳು ಪಾಲ್ಲೊಂಡಿದ್ದರು

ಕೇಂದ್ರ ಆಯುಷ್ ಸಚಿವ ಶ್ರೀಪಾದ್ ಯೆಸ್ನೋ ನಾಯಕ್ ರಾಜ್ಜಪಾಲ ದ್ರೌಪದಿ ಮುರ್ಮು ಮುಖ್ಯಮಂತ್ರಿ ರಘುವರ್ ದಾಸ್ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯೋಗದ ಮಹತ್ತ ಕುರಿತು ಬೆಳಕು ಚೆಲ್ಲಿದರು ಬದಲಾದ ಕಾಲಮಾನದಲ್ಲಿಂದು ರೋಗರುಜಿನಗಳಿಂದ ರಕ್ಷಣೆ ಪಡೆಯಲು ಯೋಗ ಅಗತ್ನ ಎಂದರು ಆಧುನಿಕ ಯೋಗಾಭ್ಯಾಸವನ್ನು ಗ್ರಾಮೀಣ ಪ್ರದೇಶ ಹಾಗೂ ಬುಡಕಟ್ಟು ಜನರು ವಾಸಿಸುವ ಸ್ಲಳಗಳಿಗೆ ಕೊಂಡೊಯ್ತುವ ಅಗತ್ತವಿದೆ ಎಂದು ಅವರು ಒತ್ತಿ ಹೇಳಿದರು

ರಾಷ್ಷಪತಿ ಭವನದಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಭಾಗಿಯಾಗಿದ್ದರು ಯೋಗ ಮಾನವ ಕುಲಕ್ಷೆ ಭಾರತ ನೀಡಿರುವ ಕೊಡುಗೆಯಾಗಿದೆ ಆರೋಗ್ಭಕರ ಜೀವನ ನಡೆಸಲು ಯೋಗ ಪ್ರಮುಖ ಪಾತ್ರವಹಿಸಲಿದೆ ಮತ್ತು ಮನಸ್ನು ಹಾಗೂ ಶರೀರದ ಸಮತೋಲನ ಕಾಯ್ಲುಕೊಳ್ಳಲು ಸಹಕಾರಿಯಾಗಿದೆ ಎಂದರು ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಜರುಗಿದ ಯೋಗ ಪ್ರದರ್ತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಉಪರಾಷ್ಷಪತಿ ಎಂ ವೆಂಕಯ್ಯನಾಯ್ಡು ದೈಹಿಕ ಸದ್ಬಢತೆ ಮತ್ತು ಆರೋಗ್ಯ ಜೀವನ ನಡೆಸಲು ಯೋಗ ಒಂದು ಉತ್ತಮ ಸಾಧನ ಎಂಬುದನ್ನು ಈಗ ಎಲ್ಲೆಡೆ ಗುರುತಿಸಲಾಗುತ್ತಿದೆ ಎಂದರು ಸಂಸತ್ ಭವನದ ಸಮುಚ್ಚಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಸಂಸತ್ ಸದಸ್ಯರೊಂದಿಗೆ ಯೋಗಾಸನ ಮಾಡಿದರು

ಪ್ರಮೋದ್ ಸಾವಂತ್ ಸಿಖ್ಖಿಂ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಂಗ್ ಭಾಗವಹಿಸಿದ್ದರು ಸಭಿಕರನ್ನುದ್ದೇಶಿಸಿ ಮಾತನಾಡಿದ ರಾಜನಾಥ್ ಸಿಂಗ್ ಯೋಗ ಯಾವುದೇ ಧರ್ಮಕ್ಕೆ ಸಂಬಂಧಿಸಿಲ್ಲ ಇದರಿಂದ ಮಾನವೀಯತೆ ಮತ್ತು ಸೌಹಾರ್ದತೆ ವ್ಟದ್ದಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಐಟಿಒದ ದೀನ್ ದಯಾಳ್ ಉಪಾಧ್ವಾಯ ಪಾರ್ಕ್ನಲ್ಲಿ ನಡೆದ ಯೋಗ ಪ್ರದರ್ಶನದಲ್ಲಿ ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಪಾಲ್ಗೊಂಡಿದ್ದರು

ನ್ಯೂಯಾರ್ಕ್ನ ವಿಶ್ವಸಂಸ್ಟೆಯ ಜನರಲ್ ಅಸೆಂಬ್ಲಿ ಹಾಲ್ನಲ್ಲಿ ನಡೆದ ಅಂತಾರಾಷ್ಷೀಯ ಯೋಗ ದಿನಾಚರಣೆಯಲ್ಲಿ ನೂರಾರು ಜನರೊಂದಿಗೆ ವಿಶ್ವಸಂಸ್ಲೆಯ ಅಧಿಕಾರಿಗಳು ಮತ್ತು ರಾಯಭಾರಿಗಳು ಭಾಗವಹಿಸಿದ್ದರು ಆದ್ಯತೆಗಳ ಸಾಮಾನ್ಯೀಕೃತ ವ್ಯವಸ್ಥೆಯನ್ನು ಅಮೆರಿಕ ಹಿಂತೆಗೆದುಕೊಂಡಿರುವ ನಿರ್ಧಾರದಿಂದ ಭಾರತದ ಮೇಲೆ ಯಾವುದೇ ರೀತಿಯ ಗಮನಾರ್ಹ ಪರಿಣಾಮ ಬೀರುವುದಿಲ್ಲ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಗೋಯಲ್ ಅಂತಾರಾಷ್ಟೀಯ ವ್ಯಾಪಾರ ಪರಿಸ್ಥಿತಿಯನ್ನು ನಿಭಾಯಿಸಲು ದೇಶ ಸಮರ್ಥವಾಗಿದೆ ಎಂದು ಹೇಳಿದರು ರಫ್ತು ಉತ್ಪನ್ನದಲ್ಲಿ ಭಾರತದ ಕೈಗಾರಿಕೆ ಸಮರ್ಥವಾಗಿದೆ ಅಮೆರಿಕದ ನಿರ್ಧಾರದಿಂದ ದೇಶದ ವಿದೇಶಿ ವ್ಯಾಪಾರದ ಮೇಲೆ ಯಾವುದೇ ರೀತಿಯ ಗಮನಾರ್ಹ ಪರಿಣಾಮ ಬೀರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ರಾಷ್ಷೀಯ ಮತ್ತು ಅಂತಾರಾಷ್ಷೀಯಮಟ್ಟದಲ್ಲಿ ಪ್ರಾದೇಶಿಕ ಭಾಷಾ ಚಲನಚಿತ್ರಗಳನ್ನು ಉತ್ತೇಜಿಸಲು ಪಲವಾರು ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ಹೇಳಿದ್ದಾರೆ

ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಅಕಾಲಿದಳದ ಸಂಸದ ನರೇಶ್ ಗುಜರಾಲ್ ಖಾಸಗಿ ಮಸೂದೆಯೊಂದನ್ನು ಸದನದಲ್ಲಿ ಮಂಡಿಸಿದ್ದರು ಸಂಸತ್ ಕಲಾಪಕ್ಕೆ ಪದೇ ಪದೇ ಅಡ್ಡಿ ಉಂಟಾಗುತ್ತಿರುವುದರಿಂದ ಸಂಸತ್ತಿನ ಫಲಶ್ರುತಿ ಕ್ಷೀಣಿಸುತ್ತಿದೆ ಇದನ್ನು ತಡೆಗಟ್ಟಲು ಪರಿಣಾಮಕಾರಿ ವ್ಯವಸ್ವೆಯೊಂದನ್ನು ಸ್ವಾಪಿಸಲು ಅವಕಾಶ ನೀಡಬೇಕು ಎಂಬ ಉದ್ದೇಶದಿಂದ ಈ ಮಸೂದೆಯನ್ನು ಮಂಡಿಸಲಾಗಿತ್ತು ಮಸೂದೆ ಕುರಿತ ಚರ್ಚೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಈ ವಿಚಾರವನ್ನು ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಚರ್ಚಿಸುವ ಅಗತ್ಯವಿದೆ ಎಂದು ಹೇಳಿದರು

ಅಗ್ನಿ ದುರಂತಕ್ಕೆ ನಿಖರ ಕಾರಣಗಳೇನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಎಂದು ನಾರ್ಥ್ ಸಮಾತ್ರಾದ ವಿಕೋಪ ತಡೆ ಸಂಸ್ಥೆ ಮುಖ್ಯಸ್ಥ ರಿಯಾಡಿಲ್ ಲೂಬಿಸ್ ತಿಳಿಸಿದರು ದುರಂತದಲ್ಲಿ ಮೂವರು ಮಕ್ಕಳು ಮೃತಪಟ್ಟಿದ್ದು ಮೃತಪಟ್ಟವರ ಗುರುತು ಪತ್ತೆ ಮಾಡಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯ ವಿಕೋಪ ನಿಯಂತ್ರಣ ಸಂಸ್ಥೆ ಹೇಳಿದೆ

ಪಾಟ್ನಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಮೆದುಳು ಜ್ವರ ಪ್ರಕರಣಗಳು ಹೆಚ್ಚುಕ್ತಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು

ಮಂಗೋಲಿಯಾದ ಉಲ್ಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಏಷ್ಠ ಕಲಾತ್ಮಕ ಜಿಮ್ಯಾಸ್ಟಿಕ್ಸ್ ಚಾಂಪಿಯನ್ ಶಿಪ್ನಲ್ಲಿ ಭಾರತದ ಪ್ರಣತಿ ನಾಯಕ್ ಇಂದು ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ

ಚೈನಾದ ಯೂ ಲಿನ್ ಮಿನ್ ಮತ್ತು ಜಪಾನ್ನ ಅಯಾಕಾ ಸಕಾ ಗುಚಿ ಅನುಕ್ರಮವಾಗಿ ಚಿನ್ನ ಮತ್ತು ಬೆಳ್ಳಿಯ ಪದಕ ಪಡೆದರು ಪಶ್ಚಿಮ ಬಂಗಾಳದ ಹಿಂಸಾಚಾರ ಪೀಡಿತ ಭಟ್ಪಾರಾ ಪ್ರದೇಶಕ್ಕೆ ಬಿಜೆಪಿಯ ನಿಯೋಗವೊಂದು ನಾಳೆ ಭೇಟಿ ನೀಡಲಿದೆ ಸಂಸದರಾದ ಎಸ್ ಎಸ್ ಅಹ್ಲುವಾಲಿಯಾ ಸತ್ಯಪಾಲ್ ಸಿಂಗ್ ಮತ್ತು ವಿ ಡಿ ರಾಮ್ ನಿಯೋಗದಲ್ಲಿ ಇರುತ್ತಾರೆ

ಇಥಿಯೋಪಿಯಾಗೆ ಭೇಟಿ ನೀಡುವ ಭಾರತೀಯರಿಗೆ ಅಲ್ಲಿನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾರ್ಗಸೂಚಿಯೊಂದನ್ನು ಇಂದು ಬಿಡುಗಡೆ ಮಾಡಿದೆ ಭೇಟಿ ಸಂದರ್ಭದಲ್ಲಿ ಭಾರತೀಯರು ಹೆಚ್ಚು ಜಾಗೃತವಾಗಿರಬೇಕು ಮತ್ತು ಅವರ ಸುರಕ್ಷಕೆ ಬಗ್ಗೆ ಎಲ್ಲ ರೀತಿಯ ಮುನ್ನೆಚ್ವರಿಕಾಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮಾರ್ಗಸೂಚಿಯಲ್ಲಿ ಸಲಹೆ ಮಾಡಲಾಗಿದೆ ಅದಿಸ್ ಅಬಾಬಾ ಮತ್ತು ದೇಶದ ಇತರ ಭಾಗಗಳಲ್ಲಿ ಇತ್ತೀಚೆಗೆ ವಿದೇಶಿಯರ ಮೇಲೆ ನಡೆದ ದಾಳಿಗಳ ಹಿನ್ನೆಲೆಯಲ್ಲಿ ಈ ಮಾರ್ಗಸೂಚಿ ಹೊರಬಿದ್ದಿದೆ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಕೇಂದ್ರ ಸರ್ಕಾರದ ಆಯುಷ್ಲಾನ್ ಭಾರತ್ ಯೋಜನೆಯನ್ನು ದೆಹಲಿ ಸರ್ಕಾರದ ಆರೋಗ್ಯ ಯೋಜನೆಯೊಂದಿಗೆ ಒಗ್ಗೂಡಿಸುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಹೇಳಿದರು ನಂತರ ಟ್ವೀಟ್ ಸಂದೇಶದಲ್ಲಿ ಕೇಜ್ರವಾಲ್ ಪ್ರಧಾನಿ ಭೇಟಿ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ

ಈ ಶೃಂಗಸಭೆಯಲ್ಲಿ ಇಂಧನ ಭದ್ರತೆ ಮತ್ತು ಆರ್ಥಿಕ ಸ್ಲಿರತೆ ವಿಚಾರಗಳು ಚರ್ಚೆಗೆ ಬರಲಿವೆ ಎಂದು ಕೇಂದ್ರದ ಮಾಜಿ ಸಚಿವ ಸುರೇಶ್ ಪ್ರಭು ದೆಹಲಿಯಲ್ಲಿಂದು ಸುದ್ಲಿಗಾರರಿಗೆ ತಿಳಿಸಿದರು ಭಯೋತ್ವಾದನೆ ನಿಗ್ರಹ ಸಂಬಂಧಿತ ವಿಚಾರಗಳು ಹಾಗೂ ಆಹಾರ ಭದ್ರತೆ ಕುರಿತಂತೆಯೂ ಶ್ಪಂಗಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದರು ಡಿಜಿಟಲ್ ಆರ್ಥಿಕತೆಯಲ್ಲಿ ಆವಿಷ್ಕಾರ ಹಾಗೂ ಕೃತಕ ಜಾಗ್ಬತ ದಳಗಳ ರಚನೆ ವಿಚಾರಗಳು ಚರ್ಚೆಯ ಕಾರ್ಯಸೂಚಿಯಲ್ಲಿವೆ